ಗುಂಪು ಹಿಂಸಾಚಾರ ಘಟನೆಗಳ ತಡೆಗೆ ರಾಜ್ಯ ಸರ್ಕಾರಗಳು ಅಗತ್ಯ ಕ್ರಮಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ

ಲೆಫ್ಟಿನೆಂಟ್ ಗೌರ್ನರ್ ದೆಹಲಿಯ ಆಡಳಿತ ಮುಖ್ಚಸ್ಥ ಎಂಬ ದೆಹಲಿಯ ಹೈಕೋರ್ಟ್ನ ತೀರ್ಮ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ಕುರಿತು ಸುಪ್ರೀಂಕೋರ್ಟ್ನಿಂದ ಇಂದು ಮಹತ್ವದ ತೀರ್ಮ ಪ್ರಕಟ ಸಾಧ್ಯತೆ

ಸ್ವರಾಜ್ಯ ಮಾಸಪತ್ರಿಕೆಗೆ ನೀಡಿರುವ ಸಂದರ್ತನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾವೋವಾದಿಗಳ ಹಿಂಸಾಚಾರ ಗಣನೀಯವಾಗಿ ಕಡಿಮೆಯಾಗಿದೆ ಯಾವುದೇ ರೀತಿಯ ಹಿಂಸಾಚಾರವನ್ನು ಸಹಿಸುವುದಿಲ್ಲ ಎಂದು ಅವರು ಹೇಳಿದ್ದಾರೆ ನಕ್ಲಲ್ ಬಾಧಿತ ಶ್ರದೇಶಗಳಲ್ಲಿ ಜನರ ಜೀವನಮಟ್ಟ ಸುಧಾರಿಸಲು ಮತ್ತು ಸಕರಾತ್ತಕ ಬದಲಾವಣೆ ತರಲು ಸರ್ಕಾರ ಮೂಲಸೌಕರ್ಯ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ

ಸರ್ಕಾರ ಅಭಿವೃದ್ದಿಗೆ ಹೆಚ್ಚನ ಒತ್ತು ನೀಡಿದೆ ಯಾವುದೆ ಹಿಂಸಾಚಾರವನ್ನು ಸಹಿಸುವುದಿಲ್ಲ ಎಂದು ಶ್ರಧಾನಮಂತ್ರಿ ತಿಳಿಬಿದ್ದಾರೆ

ಗುಂಪು ಪತ್ನೆ ಫಟನೆಗಳಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಸುಪ್ರೀಂಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದ್ದು

ದೇಶದಲ್ಲಿ ನಡೆಯುತ್ತಿರುವ ಗುಂಪು ಹತ್ಲೆಗಳನ್ನು ತಡೆಯಲು ಮಾರ್ಗದರ್ಶಿ ಸೂತ್ರಗಳನ್ನು ರಚಿಸಲು ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಎಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ ಗುಂಪು ಪತ್ನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಮುಖ್ಯ ನ್ನಾಯಮೂರ್ತಿ ದೀಪಕ್ ಮಿಶ್ರಾ ನ್ನಾಯಮೂರ್ತಿಗಳಾದ ಎ

ಚಂದ್ರಚೂಡ್ ಅವರನ್ನು ಒಳಗೊಂಡ ಪೀಠ ಯಾವುದೇ ಒಂದು ಘಟನೆಗೆ ತೀರ್ಪನ್ನು ಸೀಮಿತಗೊಳಿಸದೆ ವಿಸ್ತಾರವಾದ ತೀರ್ಮ ಪ್ರಕಟಿಸುವುದಾಗಿ ತಿಳಿಸಿದೆ ದೇಶದಲ್ಲಿ ಇತ್ತೀಚೆಗೆ ಗುಂಪು ಹತ್ಗೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನಕಲಿ ಪ್ರಚೋದಿಸುವ ಮತ್ತು ಭಾವನೆಗಳನ್ನು ಕೆರಳಿಸುವಂತಹ ಸಂದೇಶಗಳ ಪ್ರಸಾರಕ್ಷೆ ತಕ್ಷಣ ತಡೆ ನೀಡಬೇಕು ಎಂದು ಕೇಂದ್ರ ಸರ್ಕಾರ ವಾಟ್ಪಪ್ ಸಂಸ್ಥೆಗೆ ನಿರ್ದೇಶನ ನೀಡಿದೆ ಈ ಸಂಬಂಧ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದ್ದು ಇಂತಹ ವೇದಿಕೆಗಳು ಉತ್ತರದಾಯಿತ್ವ ಮತ್ತು ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುವಂತಿಲ್ಲ ಉತ್ತಮ ತಂತ್ರಜ್ವಾನಗಳನ್ನು ಕೆಲವು ದುಷ್ತರ್ಮಿಗಳು ದುರುಪಯೋಗಪಡಿಸಿಕೊಂಡು ಪ್ರಚೋದನಕಾರಿ ಸಂದೇಶಗಳನ್ನು ಹರಡಿ ಕಾರಣರಾಗುತ್ತಿದ್ದಾರೆ ಎಂದು ಹೇಳಿದೆ ತಕ್ಷಣ ಇಂತಹ ಕೃತ್ಲಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಈ ವೇದಿಕೆಯನ್ನು ಹಿಂಸೆ ಪರಡಲು ಬಳಸದಂತೆ ಕಠಣ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವಾಲಯ ವಾಟ್ಲಪ್ ಸಂಸ್ಥೆಗೆ ಕಟ್ಟುನಿಟ್ಟನ ನಿರ್ದೇಶನ ನೀಡಿದೆ ವಾಟ್ವಪ್ಗಳಲ್ಲಿ ಇಂತಹ ಪ್ರಚೋದನಕಾರಿ ಮತ್ತು ಸುಳ್ನು ಸುದ್ದಿ ಪರಡಿದ್ದರಿಂದ ಹಲವು ಜೀವಗಳು ಬಲಿಯಾಗಿವೆ

ಸುಳ್ದು ಸಂದೇಶಗಳಿಂದಾಗಿ ದೇಶದ ಅಸ್ಲಾಂ ಮಹಾರಾಷ್ಟ ಕರ್ನಾಟಕ ತ್ರಿಮರಾ ಪಶ್ಚಿಮಬಂಗಾಳ ಮುಂತಾದ ರಾಜ್ಲಗಳಲ್ಲಿ ಹಲವು ಜೀವಗಳು ಬಲಿಯಾಗಿದ್ದು ಇದು ವಿಷಾದನೀಯ ಹಾಗೂ ದುಃಖಕರ ಎಂದು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಮತ್ತು ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಜಮ್ನು ಮತ್ತು ಕಾಶ್ಮೀರಕ್ಷೆ ಎರಡು ದಿನಗಳ ಭೇಟಗಾಗಿ ಇಂದು ಪ್ರಯಾಣ ಬೆಳಸಲಿದ್ದಾರೆ ಎರಡು ದಿನಗಳ ತಮ್ಮ ಈ ಭೇಟಯ ಅವಧಿಯಲ್ಲಿ ಗೃಹ ಸಚಿವರು ಪ್ರಸ್ತುತ ಅಲ್ಲಿನ ರಾಜ್ಯಪಾಲ ಆಡಳಿತದಲ್ಲಿದ್ದ ಭದ್ರತಾ ಪರಿಸ್ತಿತಿ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ ನಂತರ ಅವರು ಪವಿತ್ರ ಅಮರಾನಾಥ ಗುಹೆಗೂ ಭೇಟ ನೀಡಲಿದ್ದಾರೆ ಎಂದು ಗ್ಲಪ ಖಾತೆ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲಿನ ರಾಜ್ಯಪಾಲ ಎನ್ ಎನ್ ವೋಹರಾ ಹಾಗೂ ಅಲ್ಲಿನ ಅಢಲೀತಾತ್ಕಕ ಹಿರಿಯ ಅಧಿಕಾರಿಗಳು ಹಾಗೂ ಭದ್ರತಾ ಸಂಸ್ಥೆಗಳೊಂದಿಗೂ ಅಜಿತ್ ಧೋವಲ್ ಮತ್ತು ಸಚಿವ ರಾಜನಾಥ್ ಸಿಂಗ್ ಮಾತುಕತೆಯನ್ನು ನಡೆಸಲಿದ್ದಾರೆ ಬ್ಲಾಂಕುಗಳ ನಿಯಂತ್ರಣಕ್ಕೆ ಸರ್ಕಾರದಲ್ಲಿ ಹೆಚ್ಚಿನ ಅಧಿಕಾರ ಇಲ್ಲ ಎಂಬ ಕಳಕಳಿಯ ಬಗ್ಗೆ ರಿಸರ್ವ್ ಬ್ಲಾಂಕ್ನೊಂದಿಗೆ ಚರ್ಚಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಮುಂಬೈನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಬ್ಹಾಂಕ್ಗಳಲು ಮತ್ತು ನೈತಿಕತೆ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ವಿಫಲವಾಗಿವೆ ಅದಾಗ್ಲೂ ಸಾರ್ವಜನಿಕ ವಲಯದ ಬ್ಲಾಂಕ್ಗಳಲ್ಲಿ ಶೇರುಗಳನ್ನು ಕಡಿಮೆ ಮಾಡಲು ಸರ್ಕಾರ ಉದ್ದೇಶಿಸಿಲ್ಲ ಎಂದು ಅವರು ಸ್ಪಪ್ಪಡಿಸಿದರು

ರಾಷ್ಲರಾಜಧಾನಿ ನವದೆಹಲಿಯ ಆಡಳಿತ ಮುಖ್ಯಸ್ಥ ಅಲ್ಲಿನ ಲೆಫ್ಲಿನೆಂಟ್ ಗವರ್ನರ್ ಆಗಿದ್ದಾರೆ ಎಂಬ ದೆಹಲಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಅರವಿಂದ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆಗೆ ಸಂಬಂಧಿಸಿದ ತೀರ್ಪನ್ನು ಸುಪ್ರೀಂಕೋರ್ಟ್ ಇಂದು ಪ್ರಕಟಿಸುವ ಸಾಧ್ಯತೆ ಇದೆ

ದೆಹಲಿ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇಲ್ಲ ಈ ರೀತಿ ಅಧಿಕಾರ ಹೊಂದುವುದು ರಾಷ್ಲೀಯ ಹಿತಾಸಕ್ತಿಗೆ ವಿರುದ್ದವಾದುದು ಎಂದು ಕೇಂದ್ರ ಸರ್ಕಾರ ಈ ಪೀಠದ ಎದುರು ವಾದಿಸಿತ್ತು

ಸಾಮಾನ್ವವಾಗಿ ಮುಂಬೈನಲ್ಲಿ ಮುಂಗಾರು ಅಧಿವೇಶನವನ್ನು ನಡೆಸಲಾಗುತ್ತಿದ್ದು

ನಾಗಮರದಲ್ಲಿ ನಡೆಸಲಾಗುತ್ತಿದೆ ಚಳಿಗಾಲ ಅಧಿವೇಶನವನ್ನು ಇಲ್ಲಿಯೇ ನಡೆಸಲಾಗುವುದು ಈ ಅಧಿವೇಶನ ಸಮಾರಂಭಕ್ಕೆ ಮುಖ್ಚಮಂತ್ರಿ ದೇವೇಂದ್ರ ಪಡ್ನವೀಸ್ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಚಹಾಕೂಟವನ್ನು ಏರ್ಪಡಿಸಲಾಗಿದೆ

ಜಮ್ನು ಮತ್ತು ಕಾಶ್ಮೀರದ ಗಂದೇರ್ಬಾಲ್ ಜಿಲ್ಲೆಯಲ್ಲಿ ಅಮರನಾಥ್ ಯಾತ್ರೆಗೆ ತೆರಳುತ್ತಿದ್ದ ಬಲ್ತಾಲ್ ಮಾರ್ಗದಲ್ಲಿ ನಿನ್ನೆ ರಾತ್ರಿ ಭೂ ಕುಸಿತ ಸಂಭವಿಸಿದ್ದು ಐವರು ಸಾವನ್ನಪ್ಪಿದ್ದು ಮೂವರು ಗಾಯಗೊಂಡಿದ್ದಾರೆ ಬಲ್ತಾಲ್ ಮಾರ್ಗದಲ್ಲಿರುವ ರೇಲ್ಪಟ್ರ ಮತ್ತು ಬ್ರಾರಿ ಮಾರ್ಗಗಳ ಮಧ್ಯಗಳಲ್ಲಿ ಈ ಭೂಕುಸಿತ ಸಂಭವಿಸಿದೆ ಎಂದು ಹೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಮೃತಪಟ್ಟವರು ಮತ್ತು ಗಾಯಗೊಂಡವರನ್ನು ಗುರುತು ಹಚ್ಚಲಾಗಿಲ್ಲ ಹಾಗೂ ಮೃತ ದೇಹಗಳನ್ನು ಬಲ್ತಾಲ್ನಲ್ಲಿರುವ ಮೂಲ ಶಿಬಿರದ ಆಸ್ಪತ್ರೆಗೆ ತರಲಾಗಿದ್ದು ಪೊಲೀಸರು ಭದ್ರತಾ ಪಡೆಗಳು ಹಾಗೂ ರಕ್ಷಣಾ ಸಂಸ್ಥೆಗಳು ಕಾರ್ಯನಿರತವಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಎರಡು ಮೃತದೇಹಗಳನ್ನು ಸಿಮಿಕೋಟ್ನಿಂದ ಕಕ್ಕಂಡು ಮತ್ತು ನೇಪಾಳಗಂಜ್ಗೆ ವಿಮಾನದ ಮೂಲಕ ತರಲಾಗಿದೆ

ಫಿಫಾ ವಿಕ್ವ ಕಪ್ನಲ್ಲಿ ಸ್ವೀಡನ್ ಮತ್ತು ಇಂಗ್ಲೆಂಡ್ ಕೊನೆಯ ಎರಡು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟದೆ

ಮೊದಲ ಎರಡು ಕ್ವಾರ್ಟರ್ ಫ್ಲೆನಲ್ ಶುಕ್ರವಾರ ನಡೆಯಲಿದೆ

ಶನಿವಾರ ಮತ್ತೆರಡು ಕ್ನಾರ್ಟರ್ ಫೈನಲ್ ಪಂದ್ಯ ನಡೆಯಲಿದ್ದು